ಖುದ್ರಾ ವ್ಯಾಪಾರಿ ದುಕಂದರ್ ಸ್ಲರೋಜ್ಗಾರ್ ಪಿಂಚಣಿ ಯೋಜನೆಗಳಿಗೆ ಜಾರ್ಖಂಡ್ನ ರಾಂಚಿಯಲ್ಲಿ ಚಾಲನೆ

ತೆರಿಗೆದಾರರಿಗೆ ನೇರವಾಗಿ ಆದಾಯ ತೆರಿಗೆ ನೋಟಿಸ್ ನೀಡದೆ ಇರಲು ಕೇಂದ ಸರ್ಕಾರ

ಭಾರತದೊಂದಿಗಿನ ತಮ್ಮ ಮುಕ್ತ ವ್ಯಾಪಾರ ಒಪ್ಪಂದಗಳನ್ನು ಪರಿಶೀಲಿಸುವಂತೆ ದಕ್ಷಿಣ ು

ಸ್ವದೇಶಿ ನಿರ್ಮಿತ ಟ್ಯಾಂಕ್ ಪ್ರತಿರೋಧಕ ಪಥ ನಿರ್ದೇಶಿತ ಕ್ಷಿಪಣಿಯ ಯಶಸ್ವಿ ಪ್ರಾಯೋಗಿಕ ಪರೀಕ್ಷೆ ನಡೆಸಿದ ಡಿಆರ್ಡಿಒ

ಪ್ರಧಾನಮಂತಿ ನರೇಂದ ಮೋದಿಯವರು ಜಾರ್ಖಂಡ್ನ ರಾಂಚೆಯಲ್ಲಿಂದು ಕಿಸಾನ್ ಮಾನ್ಧನ್ ಮತ್ತು ಖುದ್ರಾ ವ್ಯಾಪಾರಿ ದುಕಂದರ್ ಸ್ಸರೋಜ್ಗಾರ್ ಪಿಂಚಣಿ ಯೋಜನೆಗಳಿಗೆ ಚಾಲನೆ ನೀದಿದರು

ಇದಲ್ಲದೆ ಸಾಹಿಬ್ಗಂಜ್ನಲ್ಲಿ ಬಹುಮಾದರಿ ಟರ್ಮಿನಲ್ ಅನ್ನು ಪ್ರಧಾನ ಮಂತ್ರಿಯವರು ಉದ್ಘಾಟಿಸಲಿದ್ದಾರೆ ಏಕಲವ್ಯ ಮಾದರಿ ವಸತಿ ಶಾಲೆಗಳನ್ನು ಪ್ರಧಾನಿಯವರು ಲೋಕಾರ್ಪಣೆ ಮಾದಲಿದ್ದು ರಾಜ್ಯ ಸರ್ಕಾರದ ಸಚಿವಾಲಯ ಕಟ್ಟದ ನಿರ್ಮಾಣಕ್ಕೆ ಶಿಲಾನ್ಯಾಸ ನೆರವೇರಿಸಲಿದ್ದಾರೆ ಜ್ವೆವಿಕ ಭಯೋತ್ಪಾದನೆ ಪ್ರಸ್ತುತ ಅತಿ ದೊಡ್ಡ ಬೆದರಿಕೆಯಾಗಿದ್ದು ಸೇನಾಪಡೆಗಳ ವೈದ್ಯಕೀಯ ಅಂಗಸಂಸ್ಥೆಗಳು ಈ ಸಮಸ್ಯೆ ಎದುರಿಸುವಲ್ಲಿ ಮುಂದಾಗಬೇಕು ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕರೆ ನೀಡಿದ್ದಾರೆ ದೆಹಲಿಯಲ್ಲಿಂದು ಶಾಂಘೈ ಸಹಕಾರ ಒಕ್ಕೂಟದ ಪ್ರಥಮ ಸೇನಾ ಔಷಧ ಸಮ್ಮೇಳನ ಉದ್ಘಾಟಿಸಿ ಮಾತನಾದಿದ ಅವರು ನೂತನ ಮತ್ತು ಸಾಂಪ್ರದಾಯಿಕವಲ್ಲದ ಸಮರ ಮಾದರಿಗಳು ಸವಾಲಿನದ್ದಾಗಿವೆ ಈ ಬೆದರಿಕೆಯಲ್ಲಿ ಪರಮಾಣು ರಾಸಾಯನಿಕ ಮತ್ತು ಜೈವಿಕ ಶಸ್ತಾಸ್ತ್ರಗಳು ಸೇರಿವೆ ಎಂದು ತಿಳಿಸಿದರು ಈ ಸವಾಲು ಎದುರಿಸಲು ಸೇನಾಪಡೆಗಳ ವೈದ್ಯಕೀಯ ಸೇವಾ ಸಂಸ್ವೆಗಳು ಮುಖ್ಯ ಪಾತ್ರ ವಹಿಸುವ ವಿಶ್ವಾಸವಿದೆ ಈ ನಿಟ್ಟಿನಲ್ಲಿ ಪ್ರಸಕ್ತ ಸಮ್ಮೇಳನ ಫಲಪ್ರದವಾಗಲಿದೆ ಎಂದರು

ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ನೂರು ದಿನ ಆದಳಿತ ಪೂರ್ವೆಸಿದ ಹಿನ್ನೆಲೆಯಲ್ಲಿ ಅಹಮದಾಬಾದ್ನಲ್ಲಿ ನಿನ್ನೆ ಸುದ್ದಿಗೋಷ್ಣಿಯಲ್ಲಿ ಅವರು ಈ ವಿಷಯ ತಿಳಿಸಿದ್ದಾರೆ ಆದಾಯ ತೆರಿಗೆ ಕುರಿತ ನೋಟೀಸ್ಗಳನ್ನು ಮೊದಲು ಕೇಂದ್ರೀಕೃತ ವ್ಯವಸ್ಥೆಗೆ ತೆಲುಪಿಸಿ ಪರಿಶೀಲನೆ ಮತ್ತು ಪರಿಷ್ಕರಣೆ ನಂತರವಷ್ಟೇ ಮುಂದಿನ ಹಂತಕ್ಕೆ ವರ್ಗಾಯಿಸಲಾಗುವುದು ಎಂದು ಅವರು ತಿಳಿಸಿದರು

ಬಳಿಕ ಅಲ್ಲಿನ ಭಾರತೀಯ ಸಮುದಾಯವನ್ನುದ್ದೇಶಿಸಿ ರಾಷ್ಟ ಪತಿಯವರು ಮಾತನಾಡಲಿದ್ದಾರೆ ಪ್ರವಾಸದ ಮೊದಲ ಚರಣದಲ್ಲಿ ಐಸ್ಲ್ಯಾಂಡ್ಗೆ ಭೇಟಿ ನೀಡಿದ್ದ ರಾಷ್ಟಪತಿಯವರು ಎರಡನೇ ಚರಣದಲ್ಲಿ ನಿನ್ನೆ ರಾತ್ರಿ ಸ್ವಿಧ್ವರ್ಲ್ಯಾಂಡ್ ರಾಜಧಾನಿ ಬರ್ನ್ ತಲುಪಿದರು ನಾಳೆ ರಾಷ್ಟಪತಿಯವರು ಸ್ವಿಡ್ಡರ್ಲ್ಯಾಂಡ್ ಸಂಸತ್ನಲ್ಲಿ ಸಂಸದರನ್ನುದ್ದೇಶಿಸಿ ಭಾಷಣ ಮಾದಲಿದ್ದಾರೆ ಬಳಿಕ ನಿಯೋಗ ಮಟ್ಟದ ಮಾತುಕತೆ ನಡೆಯಲಿದ್ದು ವಿವಿಧ ಒಡಂಬದಿಕೆಗಳಿಗೆ ಸಹಿ ಬೀಳುವ ನಿರೀಕ್ಷೆ ಇದೆ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಪೋಷಣ್ ಅಭಿಯಾನ್ ಕಾರ್ಯಕ್ರಮವನ್ನು ಖ್ಯಾತ ಕೃಷಿ ವಿಜ್ಞಾನಿ ಡಾ

ಸ್ವಾಮಿನಾಥನ್ ಶ್ಲಾಘಿಸಿದ್ದಾರೆ ಮಕ್ಕಳು ಯುವಜನರು ಗರ್ಭಿಣಿಯರು ಮತ್ತು ಬಾಣಂತಿಯರ ಪೌಷ್ಟಿಕತೆಯನ್ನು ಹೆಚ್ಚಿಸುವ ಕಾರ್ಯಕ್ರಮ ಇದಾಗಿದೆ ಈ ನಿಟ್ಟಿನಲ್ಲಿ ಆಹಾರ ಭದ್ರತೆಗೆ ನೀಡುತ್ತಿರುವ ಆದ್ಯತೆಯನ್ನು ಪೌಷ್ಪಿಕ ಭದ್ರತೆಗೆ ವರ್ಗಾಯಿಸುವ ಅಗತ್ಯವಿದೆ ಎಂದು ಅವರು ಹೇಳಿದ್ದಾರೆ ದೇಶದಲ್ಲಿ ಹಸಿರು ಕ್ರಾಂತಿಯ ಹರಿಕಾರ ಎಂದೇ ಹೆಸರಾದ ಡಾ ಸ್ವಾಮಿನಾಥನ್ ಎಲ್ಲರಿಗೂ ಶುದ್ದ ಕುಡಿಯುವ ನೀರು ಖಾತ್ರಿಪದಿಸುವುದು ಹಾಗು ಸಮತೋಲಿತ ಪೌಷ್ಟಿಕತೆ ಕುರಿತು ಜಾಗ್ಪತಿ ಮೂದಿಸುವುದು ಅಗತ್ಯ ಎಂದು ತಿಳಿಸಿದ್ದಾರೆ ಕರ್ನಾಟಕದಲ್ಲಿ ಪಿಯುಸಿ ವಿದ್ಯಾರ್ಥಿಗಳಿಗೆ ಕೂಡಾ ಮಧ್ಯಾಹ್ವದ ಬಿಸಿಯೂಟ ನೀಡುವ ಬಗ್ಗೆ ಸರ್ಕಾರ ಚಿಂತಿಸುತ್ತಿದೆ ಎಂದು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಹೇಳಿದ್ದಾರೆ

ಇದಲ್ಲದೆ ರಾಜ್ಯದ ಎಲ್ಲಾ ಮಕ್ಕಳಿಗೂ ಪೌಷ್ಟಿಕಾಂಶಯುಕ್ತ ಹಾಲು ನೀಡುವ ಕಾರ್ಯಕ್ರಮ ವಿಸ್ತರಿಸಲು ಕ್ರಮ ಕ್ಸೆಗೊಳ್ಳಲಾಗುವುದು ಎಂದು ಅವರು ತಿಳಿಸಿದ್ದಾರೆ

ನವದೆಹಲಿಯಲ್ಲಿ ಮಾಧ್ಯಮಗಳೊಂದಿಗೆ ನಿನ್ನೆ ಮಾತನಾಡಿದ ಕೇಂದ್ರ ವಾಣಿಜ್ಯ ಸಚಿವ ಪಿಯೂಶ್ ಗೋಯಲ್ ಈ ಒಪ್ಪಂದಗಳು ಏರ್ಪಟ್ನ ನಂತರ ಪ್ರಸಕ್ತ ಆಮದು ರಫ್ನ ಪರಿಸ್ಥಿತಿ ಬದಲಾಗಿರುವ ಕಾರಣ ಪರಿಶೀಲನೆ ಅಗತ್ಯ ಎಂದು ತಿಳಿಸಿದ್ದಾರೆ ಭಾರತ ಮತ್ತು ಆಗ್ನೇಯ ಏಷ್ಯಾ ರಾಷ್ಟಗಳ ಸಂಘವು ತಮ್ಮ ವ್ಯಾಪಾರ ಒಪ್ಪಂದಗಳನ್ನು ಪರಿಶೀಲಿಸಲು ನಿರ್ಧರಿಸಿದ ಬೆನ್ನಲ್ಲೇ ಈ ಬೆಳವಣೆಗೆ ಕಂಡು ಬಂದಿದೆ ಉದ್ದೇಶಿತ ಪ್ರಾದೇಶಿಕ ಸಮಗ್ರ ಆರ್ಥಿಕ ಸಹಭಾಗಿತ್ವ ಆರ್ಸಿಇಪಿ ಕುರಿತು ಪ್ರತಿಕ್ರಿಯಿಸಿದ ಸಚಿವ ಗೋಯಲ್ ಒಪ್ಪಂದದ ಮಾತುಕತೆಗಳು ನಡೆಯುತ್ತಿವೆ ಮತ್ತು ಭಾರತದ ಹಿತಾಸಕ್ತಿ ರಕ್ಷಣೆಯನ್ನು ಸರ್ಕಾರ ಖಾತ್ರಿಪಡಿಸುತ್ತದೆ ಆರ್ಸಿಇಪಿ ಮಾತುಕತೆ ನಡೆಸುವಲ್ಲಿ ಸರ್ಕಾರ ಸಮತೋಲಿನ ವಿಧಾನವನ್ನು ಅನುಸರಿಸಿದೆ ಎಂದು ಅವರು ಒತ್ತಿ ಹೇಳಿದ್ದಾರೆ

ರಕ್ಷಣಾ ಸಂಶೋಧನಾ ಮತ್ತು ಅಭಿವೃದ್ದಿ ಸಂಸ್ಥೆ ಡಿಆರ್ದಿಒ ಹಗುರ ಸ್ವದೇಶಿ ನಿರ್ಮಿತ ಟ್ಯಾಂಕ್ ಪ್ರತಿರೋಧಕ ಪಥ ನಿರ್ದೇಶಿತ ಕ್ವಿಪಣಿಯ ಪ್ರಾಯೋಗಿಕ ಪರೀಕ್ಷೆಯನ್ನು ಯಶಸ್ವಿಗೊಳಿಸಿದೆ ಇದರಿಂದ ಭಾರತೀಯ ಸೇನೆಯ ಕ್ವಿಪಣಿ ಸಾಮರ್ಥ್ಯ ಹೆಚ್ಚಳವಾದಂತಾಗಿದೆ ಆಂಧ್ರಪ್ರದೇಶದ ಕರ್ನೂಲ್ನಲ್ಲಿ ನಿನ್ನೆ ಈ ಕ್ಷಿಪಣಿಯನ್ನು ಯಶಸ್ವಿಯಾಗಿ ಪರೀಕ್ಷೆಗೆ ಒಳಪದಿಸಲಾಯಿತು ಕ್ಷಿಪಣಿ ಯಶಸ್ವಿಗೊಳಿಸಿದ ಡಿಆರ್ಡಿಒಗೆ ಸಚಿವ ರಾಜನಾಥ್ ಸಿಂಗ್ ಅಭಿನಂದನೆ ಸಲ್ಲಿಸಿದ್ದಾರೆ ನಿಗದಿತ ಗುರಿಯನ್ನು ಕ್ವಿಪಣಿ ಪ್ರಬಲ ದಾಳಿ ಮಾದರಿಯಲ್ಲಿ ನಾಶ ಮಾಡಿದ್ದು ಪರೀಕ್ಷೆಯ ಎಲ್ಲಾ ಹಂತಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ ಈ ಮಾದರಿಯ ಕ್ಷಿಪಣಿ ಸರಣಿಯ ಮೂರನೇ ಯಶಸ್ವಿ ಪರೀಕ್ಷಾರ್ಥ ಪ್ರಯೋಗ ಇದಾಗಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ

ಜಮ್ಮು ಕಾಶ್ಟೀರದ ಬಹುತೇಕ ಭಾಗಗಳಲ್ಲಿ ನಿರ್ಬಂಧ ತೆರವುಗೊಳಿಸಲಾಗಿದೆ

ರಾಜ್ಯದಲ್ಲಿ ಇದುವರೆಗೆ ಯಾವುದೇ ಅಹಿತಕರ ಫಟನೆ ದಾಖಲಾಗಿಲ್ಲ ಶ್ರೀನಗರದ ಹಾಗು ಇದಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಗಳಲ್ಲಿ ಜನರ ಮತ್ತು ವಾಹನಗಳ ಓಡಾಟ ಹೆಚ್ಚಳವಾಗಿದೆ ಹಂತ ಹಂತವಾಗಿ ಮೊಬೈಲ್ ಫೋನ್ ಸಂಪರ್ಕವನ್ನು ವಿಸ್ತರಿಸಲು ಸರ್ಕಾರ ಮುಂದಾಗಿದೆ ಮುಂಬೈನ ಹತ್ತು ದಿನಗಳ ಗಣೇಶ ಉತ್ಸವ ಇಂದು ಕೊನೆಗೊಳ್ಳಲಿದೆ

ಯುನೈಟೆಡ್ ಕಿಂಗ್ಡಮ್ನ ಸಂಸತ್ತನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿರುವ ಕ್ರಮ ಕಾನೂನು ಬಾಹಿರ ಎಂದು ಸ್ಕಾಟ್ಲ್ಯಾಂಡ್ನ ಅತ್ಯುನ್ನತ ನ್ಯಾಯಾಲಯ ತೀರ್ಪು ನೀಡಿದೆ ಇದರಿಂದ ಬ್ರಿಟಿಷ್ ಪ್ರಧಾನಿ ಬೋರಿಸ್ ಜಾನ್ಸನ್ ಅವರ ನಿರ್ಧಾರಕ್ಕೆ ಹಿನ್ನಡೆಯಾದಂತಾಗಿದೆ